ಯೋಜನೆಗಳಿಗೆ ದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ

ನಾಮಪತ್ರ ಸಲ್ಲಿಕೆ ಇಂದು ಸಂಜಿ ಅಂತ್ಯ ಮಧ್ಯಪ್ರದೇಶ ಮತ್ತು ಮಿಜೋರಾಂ ವಿಧಾನಸಭಾ ಚುನಾವಣೆಗೆ ಇಂದು ಅಧಿಸೂಚನೆ ಪ್ರಕಟ ಅಸ್ಪಾಂನ ತಿನ್ಸುಕಿಯಾ ಜಿಲ್ಲೆಯ ಧೋಲಾದಲ್ಲಿ ಐವರು ನಾಗರಿಕರ ಹತ್ನೆ ಪ್ರಕರಣದಲ್ಲಿ ಭಾಗಿಯಾದ ಉಲ್ಲಾ ಉಗ್ರರ ಬಂಧನಕ್ಕೆ ಕಾರ್ಯಾಚರಣೆ ಆರಂಭ

ಪ್ರಧಾನಮಂತಿ ನರೇಂದ್ರ ಮೋದಿ ಅವರು ದೆಹಲಿಯ ವಿಜ್ಞಾನಭವನದಲ್ಲಿಂದು ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆ ಎಂಎಸ್ಎಂಇ ವಲಯವನ್ನು ಬೆಂಬಲಿಸುವ ಹಾಗೂ ಅವುಗಳನ್ನು ತಲುಪುವ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ

ಎಂಎಸ್ಎಂಇ ವಲಯವನ್ನು ಮತ್ತಷ್ನು ಬಲಪದಿಸಲು ಈ ಜಿಲ್ಲೆಗಳಿಗೆ ಆಯಾ ವೃತ್ತಿಯ ಕೇಂದ್ರ ಸೆಚಿವರು ಭೇಟಿ ನೀಡಲಿದ್ದಾರೆ ಕೇಂದ್ರ ಹಣಕಾಸು ಸೆಚಿವ ಅರುಣ್ ಜೇಟ್ನಿ ಮತ್ತು ಎಂಎಸ್ಎಂಇ ಇಲಾಖೆಯ ರಾಜ್ಯ ಸಚಿವ ಗಿರಿರಾಜ್ ಸಿಂಗ್ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಉದ್ಯೋಗ ಸ್ಪಡ್ನಿ ಮತ್ತು ದೇಶದ ಒಟ್ಡಾರೆ ಆರ್ಥಿಕ ಅಭಿವೃದ್ದಿಗೆ ಮಹತ್ವದ ಕೊಡುಗೆ ನೀಡುತ್ತಿರುವ ವಲಯಗಳಲ್ಲಿ ಒಂದಾಗಿರುವ ಎಂಎಸ್ಎಂಇಗೆ ಈ ಕಾರ್ಯಕ್ರಮ ಇನ್ನಷ್ಟು ನೆರವಾವುದೆಂದು ನಿರೀಕ್ಷಿಸಲಾಗಿದೆ ಛತ್ತೀಸಗಧ ವಿಧಾನಸಭೆಯ ಎರಡನೇ ಹಾಗೂ ಅಂತಿಮ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕಡೆಯ ದಿನ

ಆ ರಾಜ್ಯದ ನಕ್ಖಲ್ ಪೀಡಿತ ಪ್ರದೇಶಗಳಲ್ಲಿ ಮತದಾರರಲ್ಲಿ ವಿಶ್ವಾಸವೃದ್ದಿ ಕ್ರಮಗಳಿಗಾಗಿ ಕೇಂದ್ರೀಯ ಸಶಸ್ತ್ರ ಪಡೆಗಳನ್ನು ಬಳಸಿಕೊಳ್ಳುತ್ತಿರುವುದಾಗಿ ಮುಖ್ಯ ಚುನಾವಣಾ ಆಯುಕ್ತ ಒ ಪಿ

ಈ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಷದ ಅಧ್ಯಕ್ಷ ಅಮಿತ್ ಷಾ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಅರುಣ್ ಜೇಟ್ಲಿ ಮತ್ತು ಸುಷ್ಮಾ ಸ್ವರಾಜ್ ಸೇರಿದಂತೆ ಇತರ ನಾಯಕರು ಪಾಲ್ಗೊಂಡಿದ್ದರು ಬೋಟ್ಪಾನಾ ದೇಶದ ಆರ್ಥಿಕತೆಗೆ ಅಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯ ನೀಡುತ್ತಿರುವ ಕೊಡುಗೆಯನ್ನು ಉಪರಾಷ್ಟ ಪತಿ ಎಂ

ರಾಜಧಾನಿ ಗಾಬೊರೊನ್ನಲ್ಲಿ ನಿನ್ನೆ ಭಾರತೀಯ ಸಮುದಾಯ ಅಯೋಜಿಸಿದ್ದ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಎಂ ವೆಂಕಯ್ಯನಾಯ್ಲು ಭಾರತದಲ್ಲಿ ಹೊರಹೊಮ್ಮಿರುವ ವಾಣೆಜ್ಯ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕರೆ ನೀಡಿದರು ನಾಲ್ಕು ಉಚ್ಲನ್ಯಾಯಾಲಯಗಳ ಮುಖ್ಯ ನ್ಯಾಯಮೂರ್ತಿಗಳನ್ನು ಸುಪ್ರೀಂಕೋರ್ಟ್ನ ನ್ನಾಯಮೂರ್ತಿಗಳನ್ನಾಗಿ ನಿನ್ನೆ ನೇಮಕ ಮಾಡಲಾಗಿದೆ ಈ ಕುರಿತಂತೆ ಕೊಲಿಜಿಯಂ ಶಿಫಾರಸು ಆಧರಿಸಿ ಕೇಂದ್ರ ಕಾನೂನು ಸಚಿವಾಲಯ ಆದೇಶ ಹೊರಡಿಸಿದೆ ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ರಂಜನ್ ಗೊಗೊಯ್ ನೇತೃತ್ವದ ಕೊಲಿಜಿಯಂ ವ್ಯವಸ್ಥೆ ನ್ಯಾಯಮೂರ್ತಿಗಳಾದ ಹೇಮಂತ್ ಗುಪ್ತಾ ಅಜಯ್ ರಸ್ತೋಗಿ ಎಂ ಆರ್

ಸುಭಾಷ್ ರೆಡ್ಡಿ ಅವರ ಹೆಸರುಗಳನ್ನು ಶಿಫಾರಸು ಮಾಡಿತ್ತು ಈ ಮಧ್ಯೆ ಕೇಂದ್ರ ಕಾನೂನು ಸಚಿವಾಲಯ ನಾಲ್ಕು ಹೈಕೋರ್ಟ್ಗಳಿಗೆ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದೆ

ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ತೆಯಲ್ಲಿ ನಿನ್ನೆ ಬಿಜೆಪಿ ಹಿರಿಯ ಮುಖಂಡ ಮತ್ತು ಅತನ ಸಹೋದರನನ್ನು ಭಯೋತ್ಪಾದಕರು ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಅನಿಲ್ ಪರಿಹಾರ್ ಮತ್ತು ಆತನ ಸಹೋದರ ಅಜೀತ್ ತಮ್ಮ ಅಂಗಡಿಯಿಂದ ಮನೆಗೆ ಹಿಂತಿರುಗುವಾಗ ಹತ್ಯೆ ಮಾಡಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಈ ಪ್ರಾಂತ್ಯದಲ್ಲಿ ದಾಳಿ ನಡೆಸಿದ ಭಯೋತ್ವಾದಕರಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ

ಈ ಮಧ್ಯೆ ಕಿಶ್ತ್ವಾರ್ ಮತ್ತು ಸುತ್ತಲಿನ ಪ್ರದೇಶಗಳಲ್ಲಿ ಪರಿಸ್ತಿತಿ ನಿಯಂತ್ರಣದಲ್ಲಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ

ಅಪರಾಧಿಗಳ ಪತ್ತೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಪೊಲೀಸರಿಗೆ ಸೂಚಿಸಿದ್ದಾರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ದಾಳಿಯನ್ನು ತೀವ್ರವಾಗಿ ಖಂಡಿಸಿ ಇದೊಂದು ಹೇಯಕೃತ್ಯ ಎಂದಿದ್ದಾರೆ ಅಸ್ಟಾಂನ ತಿನ್ನುಕಿಯಾ ಜಿಲ್ಲೆಯ ಧೋಲಾದಲ್ಲಿ ನಿನ್ನೆ ಸಂಜೆ ಶಂಕಿತ ಭಯೋತ್ವಾದರು ಐವರು ನಾಗರಿಕರನ್ನು ಗುಂಡಿಕ್ಕಿ ಹತ್ನೆ ಮಾಡಿದ್ದಾರೆ ಸಶಸ್ತ್ವ ಉಗ್ರರ ಗುಂಪು ಗ್ರಾಮದೊಳಗೆ ನುಗ್ಗಿ ಅಮಾಯಕ ನಾಗರಿಕರ ಮೇಲೆ ಗುಂಡಿನ ದಾಳಿ ನಡೆಸಿತು ಎಂದು ಸ್ವಳೀಯ ಪೊಲೀಸ್ ಮೂಲಗಳು ತಿಳಿಸಿವೆ

ಅಸ್ಪಾಂ ಮುಖ್ಯಮಂತ್ರಿ ಸರ್ಬಾನಂದ ಸೋನೊವಾಲ್ ಫಟನೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ತಪ್ಪಿತಸ್ದರ ವಿರುದ್ದ ಕಠಿಣ ಕ್ರಮಕ್ಕೆಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ

ಕಡಿಮೆ ತೆರಿಗೆ ದರ ಪಾರದರ್ಶಕತೆ ಮತ್ತಿತರ ಕಾರಣಗಳಿಂದ ತೆರಿಗೆ ಸಂಗ್ರಹದಲ್ಲಿ ವೃದ್ದಿಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ

ಈ ಕುರಿತು ಸುತ್ತೋಲೆ ಹೊರಡಿಸಿರುವ ಹಣಕಾಸು ಸಚಿವಾಲಯ ಈ ಪದಾರ್ಥಗಳ ಮೇಲೆ ಸೀಮಾ ಸುಂಕ ವಿಧಿಸುವ ಅವಧಿಯನ್ನು ವಿಸ್ತರಿಸುವಂತೆ ವಾಣಿಜ್ಯ ಸಚಿವಾಲಯ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಂಡಿದೆ ಕಳೆದ ಆಗಸ್ಟ್ ಳರಿಂದ ಆಮದು ವಸ್ತುಗಳ ಮೇಲೆ ಸೀಮಾ ಸುಂಕ ವಿಧಿಸಲು ಭಾರತ ನಿರ್ಧರಿಸಿತ್ತು

ಬಿಹಾರ ರಾಜ್ಯದಲ್ಲಿ ಎಲ್ಲ ಕುಟುಂಬಗಳಿಗೆ ವಿದ್ನುತ್ ಸಂಪರ್ಕ ಒದಗಿಸಲಾಗಿದೆ ಎಂದು ಅಲ್ಲಿಯ ಸರ್ಕಾರ ತಿಳಿಸಿದೆ

ಐಎನ್ಎಸ್ ವಿರಾಟ್ ನೌಕೆಯನ್ನು ತೇಲುವ ವಸ್ತುಸಂಗ್ರಹಾಲಯವಾಗಿ ಮಾರ್ಪಡಿಸಲು ಮಹಾರಾಷ್ಟ ಸಚಿವ ಸಂಪುಟ ನಿನ್ನೆ ನಿರ್ಧರಿಸಿದೆ

ಸಾಗರ ವಲಯದಲ್ಲಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಆಸಕ್ತಿ ಬೆಳೆಸಲು ಈ ವಸ್ತುಸಂಗ್ರಹಾಲಯವನ್ನು ಸ್ಥಾಪಿಸಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರದ ಪ್ರಕಟಣೆ ತಿಳಿಸಿದೆ ಜಪಾನ್ನಲ್ಲಿ ಕಾರ್ಮಿಕರ ಕೊರತೆ ನೀಗಿಸಲು ವಿದೇಶಿ ಕಾರ್ಮಿಕರ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡುವ ಕರಡು ಮಸೂದೆಗೆ ಅಲ್ಲಿನ ಸಚಿವ ಸಂಪುಟ ಇಂದು ಒಪ್ಸಿಗೆ ನೀಡಿದೆ ಶೀಘ್ರವೇ ಈ ಮಸೂದೆಯನ್ನು ಅಲ್ಲಿಯ ಸಂಸತ್ತಿನಲ್ಲಿ ಮಂಡಿಸುವ ಸಾಧ್ಯತೆ ಇದೆ ಈ ಮಧ್ಯೆ ಮಸೂದೆಗೆ ಪ್ರತಿಪಕ್ಷಗಳು ಸೇರಿದಂತೆ ಪ್ರಧಾನಿ ಶಿಂಜೊ ಅಬೆ ಅವರ ಪಕ್ಷದ ಕೆಲವು ಸಂಸದರು ವಿರೋಧ ವ್ಯಕ್ತಪಡಿಸಿದ್ದಾರೆ

ಹೊಸ ಮಸೂದೆಯಂತೆ ಕಾರ್ಮಿಕರ ತೀವ್ರ ಕೊರತೆ ನೀಗಿಸಲು ವಿದೇಶಗಳ ಕಾರ್ಮಿಕರಿಗೆ ಐದು ವರ್ಷ ಅವಧಿಯ ವೀಸಾ ನೀಡಲಾಗುವುದು ಅಮೆರಿಕದೊಳಗೆ ಪ್ರವೇಶಿಸಲು ಯತ್ತಿಸುವ ಅಕ್ರಮ ವಲಸೆಗಾರರನ್ನು ಬಂಧಿಸಲಾಗುವುದು ಎಂದು ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಹಿಂದಿನ ಪದ್ದತಿಯಂತೆ ಅಕ್ರಮ ವಲಸೆಗಾರರನ್ನು ಬಂಧನದ ನಂತರ ಬಿಡುಗಡೆ ಮಾಡುವುದಿಲ್ಲ ಎಂದು ಸಹ ಅವರು ಎಚ್ಚರಿಸಿದ್ದಾರೆ ಅಕ್ರಮ ವಲಸಿಗರ ಕುರಿತ ಹೊಸ ನೀತಿಯನ್ನು ನಿನ್ನೆ ಬಿಡುಗಡೆ ಮಾಡಿದ ಅವರು ಈ ಕುರಿತ ಪ್ರಕರಣಗಳ ವಿಚಾರಣೆ ನಂತರ ನ್ಯಾಯಾಲಯಗಳು ತೀರ್ಪು ನೀಡಿದ ನಂತರವಷ್ಟೇ ಅಕ್ರಮ ವಲಸಿಗರನ್ನು ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಇಂಡೋನೇಷ್ಯಾದ ಉತ್ತರ ಕರಾವಳಿಯ ಸಮುದ್ರದಲ್ಲಿ ಕಳಿದ ಸೋಮವಾರ ಪತನಗೊಂಡ ಲಯನ್ ಏರ್ ಜೆಟ್ ವಿಮಾನದ ಲ್ಯಾಂಡಿಗ್ ಗೇರ್ನ ಕೆಲವು ಭಾಗಗಳು ಪತ್ತೆಯಾಗಿವೆ ಎಂದು ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ